ದೇಶದ ಏಕತೆ ಮತ್ತು ಸಮಗ್ರತೆಗೆ ಕರ್ತವ್ಲ ಮುಂದುವರೆಸುವಂತೆ ಪೊಲೀಸ್ ಪಡೆಗೆ ಪ್ರಧಾನಿ ಸಲಹೆ

ದೆಹಲಿಯಲ್ಲಿಂದು ನಡೆದ ಜಿಎಸ್ಟಿ ಮಂಡಳಿ ಸಭೆಯಲ್ಲಿ ಈ ಮಹತ್ತದ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಸಭೆಯ ನಂತರ ಮಾಧ್ಯಮಗಳಿಗೆ ವಿವರ ಒದಗಿಸಿದ ಅವರು ಟಿ ವಿ ಟ್ಲೆಯರ್ಗಳು ಪವರ್ ಬ್ಲಾಂಕ್ ಮತ್ತು ವಿಡಿಯೋ ಗೇಮ್ಲ್ ಸೇರಿದಂತೆ ಆರು ಉತ್ಪನ್ನಗಳ ತೆರಿಗೆ ದರ ಇಳಕೆ ಮಾಡಲಾಗಿದೆ

ಜನ್ಧನ್ ಖಾತೆದಾರರಿಗೆ ಬ್ಲಾಂಕ್ಗಳು ಒದಗಿಸುವ ಸೇವೆಯನ್ನು ಜಿಎಸ್ಟ ತೆರಿಗೆಯಿಂದ ವಿನಾಯಿತಿಗೊಳಿಸಲಾಗಿದೆ

ಮುಂದಿನ ಜಿಎಸ್ಟ ಮಂಡಳಿ ಸಭೆಯಲ್ಲಿ ರಿಯಲ್ ಎಸ್ಸೇಟ್ ಮೇಲಿನ ತೆರಿಗೆ ಕುರಿತು ನಿರ್ಧಾರ ತೆಗೆದುಕೊಳ್ಳುವ ನಿರೀಕ್ಷೆಯಿದೆ

ಕುಮಾರಸ್ವಾಮಿ ನೇತೃತ್ವದ ಜೆಡಿಎಸ್ ಕಾಂಗ್ರೆಸ್ ಸಮಿತ್ರ ಸರ್ಕಾರದ ಮಂತ್ರಿಮಂಡಲ ವಿಸ್ತರಿಸಲಾಗಿದ್ದು ಕಾಂಗ್ರೆಸ್ನ ಎಂಟು ಶಾಸಕರು ಸಂಪುಟ ದರ್ಜೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು ಬೆಂಗಳೂರಿನ ರಾಜಭವನದಲ್ಲಿ ಇಂದು ಸಂಜೆ ರಾಜ್ಲಪಾಲ ವಜೂಬಾಯಿವಾಲಾ ನೂತನ ಸಚಿವರಿಗೆ ಪ್ರಮಾಣ ವಚನ ಬೋಧಿಸಿದರು ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದ ಎಂ

ಪಾಟೀಲ್ ವಿಧಾನಪರಿಷತ್ ಸದಸ್ನ ಬಾಗಲಕೋಟೆ ಜಿಲ್ಲೆಯ ಆರ್

ತಿಮ್ನಾಪುರ್ ಯಮಕನಮರಡಿ ಕ್ಷೇತ್ರದ ಶಾಸಕ ಸತೀಶ್ ಜಾರಕಿಹೊಳಿ ಕುಂದಗೋಳ ಕ್ಷೇತ್ರದ ಪ್ರತಿನಿಧಿ ಸಿ ಎಸ್ ಶಿವಳ್ಳಿ ಹೂವಿನ ಹಡಗಲಿ ಕ್ಷೇತ್ರದ ಶಾಸಕ ಪಿ ಟಿ ಪರಮೇಶ್ವರ್ ನಾಯಕ್ ಸಂಡೂರು ಕ್ಷೇತ್ರದ ಇ ತುಕಾರಾಂ ಬೀದರ್ ಕ್ಷೇತ್ರದ ಶಾಸಕ ರಹೀಂ ಖಾನ್ ಹಾಗೂ ಹೊಸಕೋಟೆ ಕ್ಷೇತ್ರದ ಶಾಸಕ ಎಂ ಟಿ

ನಾಗರಾಜ್ ಅವರು ರಾಜ್ಯ ಮಂತ್ರಿಮಂಡಲಕ್ಕೆ ಸಂಪುಟ ದರ್ಜೆ ಸಚಿವರಾಗಿ ಇಂದು ಪ್ರತಿಜ್ಞಾನಿಧಿ ಸ್ವೀಕರಿಸಿದರು ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಮುಖ್ಡಮಂತ್ರಿ ಎಚ್

ಕುಮಾರಸ್ವಾಮಿ ಉಪಮುಖ್ಡಮಂತ್ರಿ ಡಾ

ಪರಮೇಶ್ವರ್ ಉಪಸ್ವಿತರಿದ್ದರು

ಜೆಡಿಎಸ್ ವತಿಯಿಂದ ತುಂಬದೇಕಾದ ಇನ್ನೂ ಎರಡು ಸ್ಥಾನಗಳು ಖಾಲಿ ಉಳಿದಿವೆ

ಇಂತಹ ಶಕ್ತಿಗಳನ್ನು ಕೆಳಮಟ್ಟದಲ್ಲೇ ಹೊಸಕಿ ಹಾಕಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಎಚ್ಚರಿಕೆ ನೀಡಿದ್ದಾರೆ ಗುಜರಾತ್ನ ಕೆವಾಡಿಯಾದಲ್ಲಿಂದು ಡಿಜಿಪಿ ಐಜಿಪಿ ವಾರ್ಷಿಕ ಸಭೆಯ ಸಮಾರೋಪ ಸಮಾರಂಭ ಉದ್ದೇಶಿಸಿ ಅವರು ಮಾತನಾಡಿದರು ದೇಶ ವಿಭಜಿಸುವ ಹುನ್ನಾರ ಹೊಂದಿರುವ ವಿಚ್ವದ್ರಕಾರಿ ಶಕ್ತಿಗಳನ್ನು ಪತ್ತಿಕ್ಕಲು ಪೊಲೀಸರು ಸದಾ ಜಾಗೃತರಾಗಿರಬೇಕು ಈ ಶಕ್ತಿಗಳು ದೇಶಾದ್ದಂತ ಎಲ್ಲಾ ಸಮುದಾಯಗಳಿಗೆ ಅಪನಂಬಿಕೆ ಮೂಡಿಸುತ್ತಿವೆ ಎಂದು ಎಚ್ಚರಿಸಿದರು ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಪೊಲೀಸ್ ಪಡೆ ತಮ್ನ ಕರ್ತವ್ನವನ್ನು ಮುಂದುವರೆಸಬೇಕು ಭಯೋತ್ಪಾದನೆ ನಿಗ್ರಹದಲ್ಲಿ ಪೊಲೀಸರು ಯತಸ್ನು ಸಾಧಿಸಿದ್ದಾರೆ

ರಾಷ್ನೀಯ ಪೊಲೀಸ್ ಸ್ನಾರಕದ ಸ್ನರಣಾರ್ಥ ಅಂಚೆ ಚೀಟ ಬಿಡುಗಡೆ ಮಾಡಿ ಸೈಬರ್ ಸಮನ್ವಯ ಕೇಂದ್ರದ ಪೋರ್ಟಲ್ ಅನಾವರಣಗೊಳಿಸಿದರು ರಾಷ್ಷೀಯ ಪೊಲೀಸ್ ಸ್ನಾರಕವು ದೇಶದ ಎಲ್ಲರಿಗೂ ಸ್ವೂರ್ತಿಯ ಮೂಲವಾಗಿದೆ ಎಂದು ಶ್ಲಾಘಿಸಿದರು ಮಹಿಳಾ ಸಬಲೀಕರಣವೇ ಬಿಜೆಪಿಯ ಪ್ರಧಾನ ಗುರಿಯಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ

ಗುಜರಾತ್ನ ಗಾಂಧಿನಗರ ಸಮೀಪದ ಅದಲಾಜ್ ದೇವಾಲಯ ಸಂಕೀರ್ಣದಲ್ಲಿ ಆಯೋಜಿಸಲಾಗಿದ್ದ ಬಿಜೆಪಿ ಮಹಿಳಾ ಮೋರ್ಚಾದ ರಾಷ್ಷೀಯ ಸಮಾವೇಶ ಉದ್ದೇಶಿಸಿ ಅವರು ಮಾತನಾಡಿದರು

ಉಗ್ರರು ಅಡಗಿರುವ ನಿಖರ ಸುಳವು ಆಧರಿಸಿ ಭದ್ರತಾಪಡೆಗಳು ಶೋಧ ಕಾರ್ಯಾಚರಣೆ ನಡೆಸಿ ಅರಂಪೋರ ಗ್ರಾಮವನ್ನು ಸುತ್ತುವರೆದು ಉಗ್ರರನ್ನು ಸದೆಬಡೆದಿದ್ದಾರೆ ಯೋಧರು ಉಗ್ರರ ಅಡಗುತಾಣ ಸುತ್ತುವರೆದ ಕೂಡಲೇ ಉಗ್ರರು ಗುಂಡಿನ ದಾಳಿ ನಡೆಸಿದರು

ತೆಲಂಗಾಣದ ಕರೀಂ ನಗರದಲ್ಲಿರುವ ರಕ್ತಹೀನತೆ ರೋಗಗಳ ಸಂಬಂಧಿತ ತ್ರೇಷ್ಠತಾ ಕೇಂದ್ರ ಉದ್ಘಾಟಿಸಿ ಅವರು ಮಾತನಾಡಿದರು ದೇಶದಲ್ಲಿ ಸುಧಾರಿತ ವೈದ್ಯಕೀಯ ಸೇವೆಗಳು ಸಿಗುತ್ತಿರುವ ನಡುವೆಯೂ ಬೃಹತ್ ಪ್ರಮಾಣದ ಮಕ್ಕಳು ನಾನಾ ರೀತಿಯ ರಕ್ತ ಹೀನತೆ ರೋಗಗಳಿಂದ ಬಳಲುತ್ತಿದ್ದಾರೆ ಈ ನಿಟ್ಟನಲ್ಲಿ ಸರ್ಕಾರಗಳು ಮತ್ತು ವೈದ್ಯಕೀಯ ಲೋಕ ಆರೋಗ್ಯ ಸೌಲಭ್ಣ ವಂಚತ ಮಕ್ಕಳಿಗೆ ಸುಧಾರಿತ ಚಿಕಿತ್ಸೆ ನೀಡಲು ವಿಶೇಷ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಸಲಹೆ ನೀಡಿದರು ಕೇಂದ್ರ ಸರ್ಕಾರದ ಆಯುಷ್ಣಾನ್ ಭಾರತ ಕಾರ್ಯಕ್ರಮವು ಗ್ರಾಮೀಣ ಭಾರತೀಯರಿಗೆ ವರದಾನವಾಗಿದೆ ಎಂದರು ಬಿಹಾರದ ಸರನ್ ಕ್ಷೇತ್ರದ ಸಂಸದ ಹಾಗೂ ಕೇಂದ್ರದ ಮಾಜಿ ಸಚಿವ ರಾಜೀವ್ ಪ್ರತಾಪ್ ರೂಢಿ ಅವರನ್ನು ಭಾರತೀಯ ಜನತಾ ಪಕ್ಷದ ರಾಷ್ಟೀಯ ವಕ್ತಾರರಾಗಿ ಇಂದು ನೇಮಿಸಲಾಗಿದೆ ಪರಿಸರ ಸವಾಲುಗಳನ್ನು ಸಮರ್ಥವಾಗಿ ನಿರ್ವಹಿಸುವಲ್ಲಿ ಭಾರತ ಸ್ಫೂರ್ತಿದಾಯಕ ಉದಾಹರಣೆಯಾಗಿದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಪರಿಸರ ಮತ್ತು ಅರಣ್ಯ ಸಚಿವ ಡಾ

ಹೈದರಾಬಾದ್ನಲ್ಲಿಂದು ಸಾಗರ ವಿಜ್ಞಾನಗಳ ಅಂತಾರಾಷ್ಷೀಯ ತರಬೇತಿ ಕೇಂದ್ರದ ಅಟಲ್ ಸಂಕೀರ್ಣ ಉದ್ವಾಟಿಸಿ ಮಾತನಾಡಿದ ಅವರು ಇಂಗಾಲ ಹೊರಸೂಸುವಿಕೆ ನಿಯಂತ್ರಣ ಮತ್ತು ಹಸಿರು ಇಂಧನಗಳ ಉತ್ಪಾದನೆಯಲ್ಲಿ ಭಾರತ ವಿಶ್ವಕ್ಷೆ ಸ್ಪೂರ್ತಿದಾಯಕವಾಗಿದೆ ಎಂದರು ಯುಪಿಎ ಅಧ್ಯಕ್ಷೆ ಸೋನಿಯಾ ಗಾಂಧಿ ಮತ್ತು ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ದೇಶದ ಸಾರ್ವಜನಿಕ ಆಸ್ತಿಯನ್ನು ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾರೆ ಎಂದು ಬಿಜೆಪಿ ಇಂದು ವಾಗ್ದಾಳಿ ನಡೆಸಿದೆ ದೆಹಲಿಯಲ್ಲಿಂದು ಮಾಧ್ಯಮಗಳಿಗೆ ವಿವರ ನೀಡಿದ ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್ ನ್ಯಾಷನಲ್ ಹೆರಾಲ್ಡ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೆಹಲಿ ಹೈಕೋರ್ಟ್ ನಿನ್ನೆ ತೀರ್ಮ ನೀಡಿದೆ ಎಂದರು

ದೆಹಲಿಯಲ್ಲಿ ವಾಯುವಿನ ಗುಣಮಟ್ಟ ತೀರಾ ಕ್ಷೀಣಿಸಿದೆ ಉತ್ತರ ಪ್ರದೇಶದಲ್ಲೂ ಶೀತಗಾಳಿ ಪ್ರಭಾವ ದಿನೇದಿನೆ ಹೆಚ್ಚಾಗುತ್ತಿದ್ದು

ಮುಜಾಫರ್ ನಗರದಲ್ಲಿ ವಿಪರೀತ ಚಳಿ ಕಾಣಿಸಿಕೊಂಡಿದೆ ಉತ್ತರ ಪ್ರದೇಶದ ಹಲವೆಡೆ ರಸ್ತೆ ಮತ್ತು ರೈಲು ಸಂಚಾರಕ್ಕೆ ಅಡಚಣೆ ಉಂಟಾಗಿದ್ದು

ಆಗ್ರಾದ ಯಮುನಾ ಎಕ್ಸ್ಪ್ರೆಸ್ ಮಾರ್ಗದಲ್ಲಿ ದಟ್ಟ ಮಂಜು ಕವಿದಿದ್ದರಿಂದ ಭಾರತ ನೇಪಾಳ ಮೈತ್ರಿ ಬಸ್ ಟ್ರಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಬಸ್ ಚಾಲಕ ಮೃತಪಟ್ಟದ್ದಾನೆ

ಜಮ್ನು ಕಾಶ್ಮೀರದ ಲೇಹ್ ಲಡಾಕ್ನಲ್ಲಿ ಶೀತಗಾಳಿ ತೀವ್ರಗೊಂಡಿದೆ